ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ತಮ್ಮ ನಿವಾಸದಲ್ಲಿಂದು ಬಿಜೆಪಿ ಮುಖಂಡರ ಜೊತೆ ಚುನಾವಣಾ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ಸಂಸದೆ ಶೋಭಾ ಕರಂದ್ಲಾಜೆ ಅನರ್ಹ ಶಾಸಕರಾದ ಗೋಪಾಲಯ್ಯ ಮುನಿರತ್ನ ಭೈರತಿ ಬಸವರಾಜು ಮತ್ತಿತರರು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿ

ಸದಾನಂದ ಗೌಡ ಉಪ ಚುನಾವಣೆ ನಡೆಯುವ ನಗರದ ಮೂರು ವಿಧಾನಸಭಾ ಕ್ಷೇತ್ರಗಳು ತಮ್ಮ ವ್ಯಾಪ್ತಿಗೆ ಬರುತ್ತವೆ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಗೊಂದಲವಿಲ್ಲ ಎಲ್ಲಾ ಕಾರ್ಯಕರ್ತರು ಒಗ್ಗೆಟ್ಟಿನಿಂದ ಕೆಲಸ ಮಾಡಲಿದ್ದಾರೆ ಎಂದರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪದ್ನಾವತಿ ಸುರೇಶ್ ಇಂದು ನಾಮಪತ್ರ ಸಲ್ಲಿಸಿದರು ಹೊಸಕೋಟೆ ಕೆಇಬಿ ವೃತ್ತದಿಂದ ಮೆರವಣಿಗೆಯಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಬಂದ ಅವರು ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು ಮಾಜಿ ಮುಖ್ಯಮಂತ್ರಿ ಸಿದ್ಗರಾಮಯ್ಲ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಪಲವು ಮುಖಂಡರು ಈ ವೇಳೆ ಉಪಸ್ಥಿತರಿದ್ದರು

ಮೈಸೂರಿನ ವಿಜಯನಗರ ಬಡಾವಣೆಯ ಮನೆಯೊಂದರಲ್ಲಿ ಸೀರೆಗಳನ್ನು ಸಂಗ್ರಹಿಸಿಡಲಾಗಿತ್ತು

ಜೊತೆಗೆ ಅಪಾರ ಪ್ರಮಾಣದ ಕರಪತ್ರಗಳು ಕೂಡ ದೊರೆತಿವೆ ಈ ಕುರಿತು ವಿಜಯನಗರ ಪೊಲೀಸ್ ಕಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಉಪ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯವರು ನೀತಿ ಸಂಹಿತೆ ಉಲ್ಲಂಘಿಸುತ್ತಿದ್ದಾರೆ

ಉಪ ಚುನಾವಣೆಯ ಬಳಕ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಲಿದೆ ಎಂಬುದಾಗಿ ಅವರು ತಿಳಿಸಿದರು

ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಮಾಧ್ವಮ ಸಮುದಾಯಕ್ಕೆ ಪತ್ರಿಕಾ ದಿನದ ಶುಭಾಶಯ ಕೋರಿದ್ದಾರೆ ಸ್ಪಂದನಾತೀಲ ಪ್ರಜಾಸತ್ತೆಗೆ ಪ್ರತಿಕಾ ಸ್ವಾತಂತ್ರ್ಯ ಆತ್ಯಗತ್ಯ ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಪತ್ರಿಕಾ ರಂಗಕ್ಕೆ ಸಂಪೂರ್ಣ ಸ್ನಾತಂತ್ರ್ವವನ್ನು ಖಾತ್ರಿಪಡಿಸುತ್ತಿದೆ ಮಾಧ್ಯಮರಂಗಕ್ಕೆ ಟೀಕಿಸುವ ಅಧಿಕಾರವಿದೆ ಆದರೆ ಆದು ಸುಳ್ದು ಸುದ್ಗಿಗಳನ್ನು ಬಿತ್ತಿರಿಸಬಾರದು ಅಪಪ್ರಚಾರ ತಮ್ಮ ಮಾಹಿತಿಗಳನ್ನು ದೂರವಿಡಬೇಕು ಪ್ರತಿಯೊಂದು ಸ್ವಾತಂತ್ರ್ಯಕ್ಕೂ ನೈತಿಕತೆ ಅತ್ಯಗತ್ಯ ಎಂದು ಜಾವಡೇಕರ್ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ನೀಟ್ ಮಾಡಿ ಪತ್ರಿಕೋದ್ಯಮದಲ್ಲಿರುವ ಮಿತ್ರರಿಗೆಲ್ಲ ರಾಷ್ನೀಯ ಪತ್ರಿಕಾ ದಿನದ ಹಾರ್ದಿಕ ಶುಭಾಶಯಗಳು ಮಾಧ್ಯಮ ನಮ್ಮ ಪಾಲಿಗೆ ಎಚ್ದರಿಕೆಯ ಕರೆಗಂಟೆ ನಮ್ಮ ಮತ್ತು ಜನರ ನಡುವಿನ ಸಂವಹನ ಸೇತುವೆ ಪತ್ರಕರ್ತರ ಜೀವನ ಮಟ್ಟ ಸುಧಾರಿಸುವ ವಿಷಯದಲ್ಲಿ ನಮ್ನ ಸರ್ಕಾರ ಬದ್ದವಾಗಿದೆ ಆರೋಗ್ಟವಂತ ಸಮಾಜಕ್ಕೆ ಜವಾಬ್ದಾರಿಯುತ ಮಾಧ್ಯಮ ತುಂಬಾ ಅವಶ್ಯಕ ಎಂದಿದ್ದಾರೆ ಉಪ ಮುಖ್ಯಮಂತ್ರಿ ಅಶ್ವಥನಾರಾಯಣ ಟ್ವೀಟ್ ಮಾಡಿ ಪತ್ರಿಕಾ ದಿನದ ಅಂಗವಾಗಿ ಸಮಸ್ತ ಮಾಧ್ಯಮ ಮಿತ್ರರಿಗೆ ನನ್ನ ಆತ್ನೀಯ ಶುಭಾಶಯಗಳು ನಮ್ನ ಪ್ರಜಾಪ್ರಭುತ್ವದ ಕಾರ್ಯಚಿಟುವಟಿಕೆಯಲ್ಲಿ ಮುಕ್ತ ಮತ್ತು ನ್ಯಾಯಯುತ ಮಾಧ್ಯಮ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಟ್ವೀಟ್ ಮಾಡಿ ನಿಷ್ಷಕ್ಷಪಾತ ನಿಷ್ಕಲ್ಪಷ ನಿರ್ಲಿಪ್ತ ಸಾಮಾಜಿಕ ಕಾಳಜಿಯೇ ಪತ್ರಿಕಾ ಧರ್ಮ

ಇದೇ ಕಾರಣಕ್ಕೆ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ಆಧಾರಸ್ತಂಭಗಳಲ್ಲೊಂದು ಎನಿಸಿದೆ ಆರೋಗ್ಯವಂತ ಸಮಾಜವು ನ್ಯಾಯಸಮ್ಮತ ಪತ್ರಿಕೋದ್ಯಮದ ಸಂಕೇತ ಎಂದು ತಿಳಿಸಿದ್ದಾರೆ

ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವುದು ಅಗತ್ತ ಎಂದು ಸಂಸದ ಪಿ

ಅಲ್ಲದೆ ಐದು ಲಕ್ಷಕ್ಕೂ ಹೆಚ್ಚಿನ ಜನ ತೀವ್ರವಾಗಿ ಗಾಯಗೊಳ್ಳುತ್ತಿದ್ದಾರೆ ಕರ್ನಾಟಕ ರಾಜ್ಯ ದೇಶದಲ್ಲೇ ಅಪಘಾತ ಪ್ರಕರಣಗಳ ಸಂಖ್ಯೆಯಲ್ಲಿ ಮೂರನೆ ಸ್ಥಾನದಲ್ಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಎಕನಾಮಿಕ್ ಟೈಮ್ಸ್ ಗವರ್ನ್ಮೆಂಟ್ ಕಾಂ ಗ್ಲೋಬಲ್ ಸ್ಕಾರ್ಟ್ ಮೊಬಿಲಿಟಿ ಪ್ರಶಸ್ತಿ ಲಭಿಸಿದೆ

ಟ